ಮುಂಡಗಪತ್ರದಲ್ಲಿ ಕೃಷಿ ಕ್ಷೇತ್ರದ ಅನುದಾನ ಕಡಿಮೆ ಮಾಡಲಾಗಿದೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ

ಎಸ್ ಯಡಿಯೂರಪ್ಪ ವಿಧಾನಸಭೆಯಲ್ಲಿಂದು ಮಂಡಿಸಿದರು

ನೀರಿನ ಭದ್ರತೆ ಭೂ ಸಂಚಯ ಮತ್ತು ಸಾಮೂಹಿಕ ಕೃಷಿ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮಾರುಕಟ್ಟಿಗೆ ಉತ್ತೇಜನ ನೀಡಲು ಮತ್ತು ಕೃಷಿ ಹಾಗೂ ತೋಟಗಾರಿಕೆಯನ್ನು ಉದ್ದಿಮೆಯಾಗಿ ಪರಿಗಣಿಸಲು ಹೊಸ ಕೃಷಿ ನೀತಿ ಜಾರಿ

ಚರ್ಮ ಶಿಲ್ಪ ಯಂತ್ರಾಧಾರಿತ ಉತ್ಪಾದನಾ ಫಟಕಗಳ ಸ್ಥಾಪನೆಗೆ ಡಾ

ಎಸ್

ಎಸ್ ಯಡಿಯೂರಪ್ಪ ಸಮರ್ಥಿಸಿಕೊಂಡಿದ್ದಾರೆ

ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಯವ್ಯಯ ಗಾತ್ರ ಕುಗ್ಗಿದೆ ಜಿಎಸ್ಟಿ ಸಂಗ್ರಹ ಸಮರ್ಪಕವಾಗಿಲ್ಲ ಹೊಸ ಯೋಜನೆಗಳ ಘೋಷಣೆ ಇಲ್ಲ ಅಲ್ಪಸಂಖ್ಕಾತರಿಗೆ ಅನುದಾನ ಪ್ರಕಟಿಸಿಲ್ಲ ಎಂದು ಆರೋಪಿಸಿದರು ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೆಡಿಎಸ್ ನಾಯಕ ಎಚ್

ಕುಮಾರಸ್ವಾಮಿ ಆರೋಗ್ಯ ಕ್ಷೇತ್ರಕ್ಕೆ ಬಜೆಟ್ನಲ್ಲಿ ಘೋಷಿಸಿರುವ ಅನುದಾನ ಸಾಕಾಗುವುದಿಲ್ಲ ಈ ಮೊತ್ತ ಆಸ್ಪತ್ರೆಗಳಿಗೆ ಸುಣ್ಣ ಬಣ್ಣ ಬಳಿಯುವುದಕ್ಕೂ ಸಾಲದು ಎಂದು ಟೀಕಿಸಿದರು

ಈ ಮಾಲಿಕೆಯಲ್ಲಿ ಇಂದಿನ ವಿಷಯ ದಿವ್ಯಾಂಗ ಮಹಿಳೆಯರ ಸಾಧನೆ ಕುರಿತದ್ದಾಗಿದೆ ದಾವಣಗೆರೆ ಜಿಲ್ಲೆ ಪರಿಪರ ತಾಲ್ಲೂಕಿನ ನಂದಿ ತಾವರೆ ಗ್ರಾಮದ ವಿಶೇಷಚೇತನ ಮಹಿಳೆ ಅನಿತಾ ಪಾಟೀಲ್ ಇತರ ಮಹಿಳೆಯರೊಂದಿಗೆ ಸೇರಿ ಆರಂಭಿಸಿದ ಪ್ರಿಯದರ್ಶಿನಿ ವಿವಿದೋದ್ದೇಶ ಸಹಕಾರ ಸಂಘ ಇಂದು ವಾರ್ಷಿಕ ಒಂದು ಕೋಟಿ ರೂಪಾಯಿಗೂ ಅಧಿಕ ವಹಿವಾಟು ನಡೆಸುತ್ತಿದೆ ಈ ಕುರಿತು ಅವರು ಆಕಾಶವಾಣಿಯೊಂದಿಗೆ ಅನಿಶಿಕೆ ವ್ಯಕ್ತಪಡಿಸಿದರು

ಮುನ್ನೂಚನೆಯಂತೆ ದಕ್ಷಿಣ ಒಳನಾಡಿನಲ್ಲಿ ಚದುರಿದಂತೆ ಮಳೆ ಬೀಳಲಿದೆ ಕರಾವಳಿ ಹಾಗೂ ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರಿಕೆ